ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಷೀಯ ಕೃತಕ ಗರ್ಭಧಾರಣೆ ಯೋಜನೆಗೂ ಚಾಲನೆ ನೀಡಲಿದ್ದಾರೆ

ಮಥುರಾದ ಭೇಟಯ ಈ ಸಂದರ್ಭದಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಚ್ದತೆಯೇ ಸೇವೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲಿದ್ದಾರೆ

ಜಿನೀವಾದಲ್ಲಿ ನಿನ್ನೆ ನಡೆದ ಸಮಿತಿ ಸಭೆಯಲ್ಲಿ ವಿದೇಶಾಂಗ ವ್ವವಹಾರಗಳ ಪೂರ್ವ ವಿಭಾಗದ ಕಾರ್ಯದರ್ಶಿ ವಿಜಯ್ ಠಾಕೂರ್ ಸಿಂಗ್ ಜಮ್ಮು ಕಾಶ್ಮೀರ ಕುರಿತಂತೆ ಇತ್ತೀಚೆಗೆ ಕೈಗೊಳ್ಳಲಾದ ಕಾನೂನಾತ್ದಕ ಕ್ರಮಗಳು ದೇಶದ ಸಾಂವಿಧಾನಿಕ ಚೌಕಟ್ಟನ ಅಡಿಯಲ್ಲೇ ಇದ್ದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶದ ಜನರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಬಾತ್ರಿಪಡಿಸಲಿವೆ ಎಂದು ತಿಳಿಸಿದರು ದೇಶದ ಇತರ ಕಾನೂನುಗಳು ಸಂಸತ್ತಿನಲ್ಲಿ ಅಂಗೀಕಾರಗೊಳ್ಳುವಂತೆ ಜಮ್ನುಕಾಶ್ನೀರ ಕುರಿತ ಕಾನೂನು ಸಹ ರಾಷ್ಷದ ಸಾರ್ವಭೌಮತ್ವ ನಿರ್ಧಾರವಾಗಿದೆ ಇದು ಸಂಪೂರ್ಣ ಆಂತರಿಕ ವಿಚಾರವಾಗಿದ್ದು ಯಾವುದೇ ದೇಶ ತನ್ನ ಆಂತರಿಕ ವ್ಲವಹಾರಗಳಲ್ಲಿ ಹಸ್ತಕ್ಷೇಪವನ್ನು ಸಮ್ನತಿಸುವುದಿಲ್ಲ ಎಂದಿದ್ದಾರೆ ಗಡಿಯಾಚೆಗಿನ ಭಯೋತ್ಪಾದನೆ ಬೆದರಿಕೆ ಹಿನ್ನೆಲೆಯಲ್ಲಿ ಜಮ್ನಿ ಕಾಶ್ನೀರ ಭಾಗದ ಜನರ ಸುರಕ್ಷತೆ ಮತ್ತು ಭದ್ರತೆಗಾಗಿ ತಾತ್ಕಾಲಿಕ ನಿರ್ಬಂಧ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಪ್ರಜಾಸತ್ತಾತ್ಕಕ ಪ್ರಕ್ರಿಯೆಗಳನ್ನು ಜಾರಿಗೊಳಿಸಲಾಗಿದ್ದು ನಿರ್ಬಂಧಗಳನ್ನು ನಿರಂತರವಾಗಿ ತೆರವುಗೊಳಿಸಲಾಗುತ್ತಿದೆ ಎಂದು ಅವರು ವಿವರಿಸಿದರು ಭಯೋತ್ವಾದನೆ ಹಾಗೂ ಅದರ ಪ್ರಾಯೋಜಕರ ವಿರುದ್ದದ ಹೋರಾಟದಲ್ಲಿ ಜಾಗತಿಕ ಸಮುದಾಯ ಕೈಜೋಡಿಸಬೇಕು ಎಂದು ಮನವಿ ಮಾಡಿದ ಭಾರತ ಜಾಗತಿಕವಾಗಿ ಜನರ ಪ್ರಾಣರಕ್ಷಣೆ ಮತ್ತು ಭದ್ರತೆ ಖಾತ್ರಿಪಡಿಸುವ ಅಂತಾರಾಷ್ಷೀಯ ಸಮುದಾಯದ ಬದ್ದತೆಗೆ ಭಯೋತ್ವಾದನೆ ಅತಿದೊಡ್ಡ ಬೆದರಿಕೆಯಾಗಿದೆ ಎಂದು ತಿಳಿಸಿದೆ ಅಂತಾರಾಷ್ಲೀಯವಾಗಿ ಹಲವು ಮುಗ್ದಜನರ ಪ್ರಾಣಕ್ಕೆ ಭಯೋತ್ವಾದನೆ ಬೆದರಿಕೆಯಾಗಿದ್ದು ಭಯ ಮತ್ತು ಅನಿಶ್ಚಿತತೆಯನ್ನು ಉಂಟು ಮಾಡುತ್ತಿದೆ ಎಂದು ಭಾರತ ತಿಳಿಸಿದೆ

ಸುದ್ದಿಗೋಷ್ಠಿಯಲ್ಲಿ ಪ್ರಕ್ಷೆಯೊಂದಕ್ಕೆ ಉತ್ತರ ನೀಡಿದ ವಿದೇಶಾಂಗ ವಕ್ತಾರ ರವೀಶ್ ಕುಮಾರ್ ಜಮ್ಮ ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು

ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ ಭಾಗದಲ್ಲಿ ಪ್ರಸಕ್ತ ಸ್ಥಿತಿ ಬದಲಾಯಿಸುವ ಇತರ ರಾಷ್ಟಗಳ ಯಾವುದೇ ಚಟುವಟಿಕೆಯನ್ನು ಭಾರತ ವಿರೋಧಿಸುತ್ತದೆ ಇಂತಹ ಕ್ರಮಗಳನ್ನು ಸಂಬಂಧಪಟ್ಟ ರಾಷ್ಟಗಳು ಕೂಡಲೇ ಕೈಬಿಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ

ಜೀತೇಂದ್ರ ಸಿಂಗ್ ಹೇಳಿದ್ದಾರೆ

ಈ ಕ್ರಮದಿಂದ ಕೈಗಾರಿಕಾಭಿವೃದ್ಧಿ ಉದ್ಯೋಗಾವಕಾಶ ಸೃಷ್ಟಿ ಆರೋಗ್ಯ ವಲಯದ ಸುಧಾರಣೆಯಾಗಲಿದೆ ಅಲ್ಲದೇ ಕೌಟುಂಬಿಕ ಆಡಳಿತದಿಂದ ಈ ಭಾಗದ ಜನರಿಗೆ ಮುಕ್ತಿ ದೊರೆಯಲಿದೆ ಎಂದರು

ಶರ್ಮ ಓಲಿ ಅವರು ದಕ್ಷಿಣ ಏಷ್ಲಾದ ಪ್ರಥಮ ಗಡಿಯಾಚೆಗಿನ ಪೆಟ್ರೋಲಿಯಂ ಕೊಳವೆಮಾರ್ಗವನ್ನು ನಿನ್ನೆ ಜಂಟಿಯಾಗಿ ಲೋಕಾರ್ಪಣೆ ಮಾಡಿದರು ಭಾರತದ ಮೋತಿಹಾರಿಯಿಂದ ನೇಪಾಳದ ಅಮ್ಲೇಖ್ಗಂಜ್ವರೆಗಿನ ಈ ಕೊಳವೆಮಾರ್ಗಕ್ಕೆ ಇಬ್ಲರೂ ಪ್ರಧಾನಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು

ಇದರಿಂದ ನೇಪಾಳ ಜನರಿಗೆ ಕಡಿಮೆ ದರದಲ್ಲಿ ಶುದ್ದ ಪೆಟ್ರೋಲಿಯಂ ದೊರೆಯಲಿದೆ ಎಂದರು ಭಾರತ ಮತ್ತು ನೇಪಾಳ ಪಾಲುದಾರಿಕೆ ವಿಸ್ತರಣೆಗೆ ಇಂತಹ ಯೋಜನೆಗಳು ನೆರವಾಗಲಿದೆ ಎಂದು ಅವರು ತಿಳಿಸಿದರು ನೇಪಾಳ ಪ್ರಧಾನ ಮಂತ್ರಿ ಕೆ ಪಿ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಗೋವಾ ಮುಖ್ಯಮಂತ್ರಿ ಭೇಟಿ ಕುರಿತಂತೆ ಸಮಯ ನಿಗದಿ ಕೇಳಿದ್ದೇವೆ ಮಹಾರಾಷ್ಟ ಮುಖ್ಚಮಂತ್ರಿಗಳ ಜೊತೆಗೂ ಮಹದಾಯಿ ಯೋಜನೆ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು

ನಿನ್ನೆ ಬೆಳಗಿನ ಜಾವ ಕರ್ನೂಲ್ನ ಹೊರವಲಯದ ಮನೆಯ ಮುಂಭಾಗದ ಚಾವಣಿ ಕುಸಿದ ದುರ್ಘಟನೆಯಲ್ಲಿ ಐವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅವರನ್ನು ಕರ್ನೂಲ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕರ್ನೂಲ್ ತಾಲೂಃನ ತಾಂಡ್ರಪಾಡು ಗ್ರಮದ ಕಾರ್ಯಕ್ರಮವೊಂದನ್ನು ವೀಕ್ಷಿಸಲು ನೂರಾರು ಜನರು ಜಮಾಯಿಸಿದ್ಗ ವೇಳೆ ಈ ದುರ್ಘಟನೆ ಸಂಭವಿಸಿದೆ

ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ಶ್ವೇತಭವನಕ್ಕೆ ಜಾನ್ ಬೋಲ್ಟನ್ ಅವರ ಸೇವೆಯ ಅವಶ್ಚಕತೆಯಿಲ್ಲ ಎಂದಿದ್ದಾರೆ ಈ ಮಧ್ಯೆ ಬೋಲ್ಟನ್ ಕೂಡಾ ತಾವು ರಾಜೀನಾಮೆ ನೀಡುವುದಾಗಿ ಹಿಂದಿನ ದಿನ ರಾತ್ರಿಯೇ ತಿಳಿಸಿದ್ದಾಗಿ ಹೇಳಿದರು ಕ್ವಾಂಪ್ ಡೇವಿಡ್ನಲ್ಲಿ ತಾಲಿಬಾನ್ ನಾಯಕರೊಂದಿಗೆ ಮಾತುಕತೆ ನಡೆಸುವ ಟ್ರಂಪ್ ನಿರ್ಧಾರ ಕುರಿತು ಭಿನ್ನಾಭಿಪ್ರಾಯ ಮೂಡಿತ್ತೆಂಬ ವರದಿಗಳ ನಡುವೆಯೇ ಈ ಪದಚ್ಚುತಿ ಮಾಡಲಾಗಿದೆ ಮಾತುಕತೆ ಸಭೆಯನ್ನು ಈಗಾಗಲೇ ರದ್ದುಪಡಿಸಲಾಗಿದೆ